ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕೃಷಿ ವಲಯಕ್ಕೆ ಹಲವು ಕ್ರಮ ರಾಜ್ವದಲ್ಲಿ ಕೊರೋನಾ ಸೋಂಕಿಗೆ ಈವರೆಗೆ ನಾಲ್ವರು ಮೃತಪಟ್ಟದ್ದಾರೆ

ಬೆಂಗಳೂರಿನಲ್ಲಿ ಶಾಸಕರು ಸಂಸದರು ಮೇಯರ್ ಉಪಮೇಯರ್ ಹಾಗೂ ಹಿರಿಯ ಅಧಿಕಾರಿಗಳ ಸಭೆಯ ನಂತರ ಅವರು ಸುದ್ದಿಗಾರೊಂದಿಗೆ ಮಾತನಾಡಿದರು ಬೌರಿಂಗ್ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಗಳನ್ನು ಕೋವಿಡ್ ಆಸ್ಪತ್ರೆಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ

ಅಗತ್ಯ ವಸ್ತುಗಳ ಮೂರೈಕೆಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ತ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಚಮಂತ್ರಿ ಹೇಳಿದರು

ಹಿರೇಮಠ ಹೇಳಿದ್ದಾರೆ

ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕೂಲಿ ಕಾರ್ಮಿಕರು ಅಲೆಮಾರಿಗಳು ಭಿಕ್ಷುಕರಿಗೆ ಪ್ರತಿನಿತ್ಯ ಆಹಾರ ಸರಬರಾಜು ಮಾಡಲಾಗುತ್ತಿದೆ

ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಆಶಾಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಹೊರ ರಾಜ್ಯಗಳಿಂದ ಬಂದಿರುವ ಜನರ ಬಗ್ಗೆ ಮಾಹಿತಿ ಕಲೆ ಪಾಕುತ್ತಿದ್ದು ಎಲ್ಲರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ

ಕೊರೋನಾ ಸೋಂಕು ತಡೆಗಟ್ಟಲು ದಾವಣಗೆರೆ ವಿಶ್ವವಿದ್ಯಾಲಯ ಪಾಗೂ ಸಂಯೋಜಿತ ಕಾಲೇಜುಗಳಲ್ಲಿ ಜಾಗೃತ ದಳ ರಚಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಮಂಗಳೂರಿನಲ್ಲಿ ಲಾಕ್ಡೌನ್ ಅವಧಿ ಮತ್ತು ಒತ್ತಡದ ನಡುವೆಯೂ ಮಂಗಳೂರು ತೈಲಾಗಾರ ಸಂಸ್ಕರಣಾ ಫಟಕ ಕಾರ್ಯನಿರ್ವಹಿಸುತ್ತಿದೆ ಎಂದು ಘಟಕದ ಮಹಾ ಪ್ರಬಂಧಕ ರುಡಾಲ್ಫೆ ವಿ ಜೆ ನೊರೋನ್ನ ತಿಳಿಸಿದ್ದಾರೆ ಲಾಕ್ಡೌನ್ ಆರಂಭದ ಬಳಿಕ ಒಂದು ದಶಲಕ್ಷ ಸಿಲಿಂಡರ್ಗಳಿಗೆ ಅನಿಲ ಪೂರೈಸಲಾಗಿದೆ

ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಗೆ ಕೃಷಿ ಪರಿಕರ ಬಿತ್ತನೆ ಬೀಜ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ತಿಳಿಸಿದ್ದಾರೆ

ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಎಂದರು ಬೆಳಗಾವಿಯಲ್ಲಿ ಸಮುದಾಯದಲ್ಲಿ ಜಾಗ್ಯತಿ ಮುಡಿಸುವ ಉದ್ದೇಶದಿಂದ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ಇಂದು ಕ್ರಿಶ್ವಿಯನ್ ಧರ್ಮಗುರುಗಳೊಂದಿಗೆ ಸಭೆ ನಡೆಸಿದರು ಕೊರೋನಾ ತಡೆಗಟ್ಟಲು ಎಲ್ಲ ರೀತಿಯ ಸಪಕಾರ ನೀಡುವ ಭರವಸೆಯನ್ನು ಧರ್ಮಗುರುಗಳು ವ್ಯಕ್ತಪಡಿಸಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಜಿಲ್ಲೆಯ ಅಥಣಿ ಮರಸಭೆ ವ್ಯಾಪ್ತಿಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಇಂದು ಕೆಎಂಎಫ್ ವತಿಯಿಂದ ಜನರಿಗೆ ಉಚಿತವಾಗಿ ಹಾಲು ವಿತರಿಸಿದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಅಗತ್ತ ಸೇವೆ ಕಲ್ಪಿಸುವ ಉದ್ದೇಶದಿಂದ ಅಂಚೆ ಇಲಾಖೆ ಆರೋಗ್ಯಕ್ಷ ಸಂಬಂಧಿಸಿದ ಸೇವೆಯನ್ನು ಒದಗಿಸುತ್ತಿದೆ ಔಷಧಿ ವೈದ್ಯಕೀಯ ಸಾಮಗ್ರಿಗಳನ್ನು ಯಾವುದೇ ಅಡ್ಡಿ ಇಲ್ಲದೆ ರಿಜಿಸ್ಟರ್ ಮತ್ತು ಸ್ವೀಡ್ಮೋಸ್ಟ್ನಲ್ಲಿ ಕಳುಹಿಸಲು ವಿಶೇಷ ವ್ಯಮ್ದೆ ಮಾಡಲಾಗಿದೆ ಅಂಜೆ ಕಚೇರಿಯಲ್ಲಿ ಬಟವಾಡೆ ಹಣಕಾಸು ಸೇವೆ ಜಮೆ ಮತ್ತು ವಾಪಸ್ಲಾಕಿ ಎಟಿಎಂ ಮೂಲಕ ವ್ಚವಹಾರಗಳ ಸೇವೆಯನ್ನು ನೀಡಲಾಗುತ್ತಿದೆ ಎಂದು ಅಂಜೆ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಇಂದು ನಗರದ ವಿವಿಧ ಕಡೆ ಪರಿಸ್ಥಿತಿ ಪರಾಮರ್ಶೆ ಮಾಡಿದ್ದಾರೆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕ ಹೊಂದಿದವರನ್ನು ಪತ್ತೆಹಚ್ಚಲು ಪ್ರಕ್ಶೇಕ ತಂಡಗಳನ್ನು ರಚಿಸಲಾಗಿದೆ

ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ಮಾಸ್ಕ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ರಾಷ್ಷೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಿಂದ ಮಾಸ್ಗಳ ಬೃಹತ್ ಉತ್ಪಾದನೆಯನ್ನು ಆರಂಭಿಸಲಾಗಿದೆ

ಸ್ವಸಹಾಯ ಸಂಘಗಳ ನೆರವಿನಿಂದ ಮಾಸ್ಕ್ಗಳನ್ನು ತಯಾರಿಸಲಾಗುವುದು

ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕೃಷಿ ವಲಯಕ್ಕೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದ್ದು ಬೇಸಿಗೆ ಪಂಗಾಮಿನ ಬಿತ್ತನೆ ಮತ್ತು ಹಿಂಗಾರು ಪಂಗಾಮಿನ ಬೆಳ ಕಟಾವು ಪ್ರಕ್ರಿಯೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಕ್ವಷಿ ಸಹಕಾರ ಇಲಾಖೆ ಮತ್ತು ಕೃಷಿಕರ ಕಲ್ವಾಣ ಇಲಾಖೆಯ ವತಿಯಿಂದ ಎಲ್ಲ ರಾಜ್ಯಗಳು ಮತ್ತು ವಿಮಾ ಕಂಪನಿಗಳೊಂದಿಗೆ ವೀಡಿಯೋ ಸಂವಾದವನ್ನು ನಡೆಸಲಾಗಿದ್ದು ಬೆಳೆ ಕಟಾವು ಪ್ರಕ್ರಿಯೆಯ ಸ್ವಿತಿಗತಿ ಬೆಳೆ ಹಾನಿ ಸರ್ವೇಕ್ಷಣೆ ಮತ್ತು ವಿವೇಚನಾಯುತ ಸ್ಕಾಂಪಲಿಂಗ್ ತಂತ್ರಗಳ ಜಾರಿ ಲಾಕ್ಡೌನ್ ಅವಧಿಯ ವೇಳೆ ಕೃಷಿಕರಿಗೆ ಯಾವುದೇ ಪ್ರತಿಕೂಲ ಪರಿಣಾಮವಾಗದಂತೆ ಖಾತರಿಪಡಿಸಿಕೊಳ್ಳುವ ವಿಷಯಗಳನ್ನು ಈ ವೇಳೆ ಪರಾಮರ್ಶಿಸಲಾಗಿದೆ ಅಕಾಲಿಕ ಮಳೆ ಮತ್ತು ಆಲಿಕಲ್ಲು ಮಳೆಯಿಂದ ಆಗಿರುವ ಕೊಯ್ಲೋತ್ತರ ಬೆಳೆ ಹಾನಿಗೆ ಸಂಬಂಧಿಸಿದ ಮಾಹಿತಿ ಸ್ವೀಕಾರಕ್ಕಾಗಿ ಜಮೀನು ಮಟ್ಟದ ಸರ್ವೇಕ್ಷಣೆಗೆ ನಿಯಮಗಳನ್ನು ಸಡಿಲಗೊಳಿಸಬೇಕು ಮತ್ತು ಕೊಯ್ಲು ಪ್ರಕ್ರಿಯೆ ವೀಕ್ಷಣೆಗಾಗಿ ಸಂಬಂಧಿತ ವಿಮಾ ಕಂಪನಿಗಳ ಪ್ರತಿನಿಧಿಗಳಿಗೆ ಅನುಮತಿ ಪತ್ರಗಳನ್ನು ವಿತರಿಸಬೇಕು ಎಂದು ಸಹ ಎಲ್ಲ ರಾಜ್ಯಗಳಿಗೆ ಸೂಚಿಸಲಾಗಿದೆ

ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧ ಮಾಧ್ವಮಗಳಲ್ಲಿ ಕೊರೋನಾ ವೈರಸ್ನ ನೈಜ ವಿಚಾರಗಳನ್ನು ಈ ಸೈನಿಕರು ಜನರಿಗೆ ಮುಟ್ಟಿಸಲಿದ್ದಾರೆ